ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಕ್ರಮ ಪಣ ವರ್ಗಾವಣೆ ತಡೆಯುವ ಪಾಗೂ ಶಾಂತಿಯುತ ಮತ್ತು ಪಾರದರ್ಶಕ ಚುನಾವಣೆ ನಡೆಸುವ ಕುರಿತು ಚರ್ಚಿಸಲಾಯಿತು ಚುನಾವಣೆ ಸಂದರ್ಭದಲ್ಲಿ ಹಣದ ದುರ್ಬಳಕೆ ತಡೆಯುವುದು ಹಾಗೂ ಶುದ್ಲ ಚುನಾವಣೆ ನಡೆಸುವುದು ಅತಿ ದೊಡ್ಲ ಸವಾಲು ಎಂದ ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಆರೋರಾ ಅಕ್ರಮ ಪಣ ವರ್ಗಾವಣೆ ತಡೆಯಲು ಆಯೋಗ ಬದ್ದವಾಗಿದೆ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ಚುನಾವಣಾ ವೆಚ್ವ ಕುರಿತು ನಿಗಾ ವಹಿಸಲು ವಿಸ್ತತ ಮಾರ್ಗದರ್ಶಿ ಸೂತ್ರ ಬಿಡುಗಡೆ ಮಾಡಲಾಗಿದೆ ಎಂದರು

ದೆಹಲಿಯಲ್ಲಿ ನಿನ್ನೆ ನಡೆದ ಪಕ್ಷದ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಯ ನಂತರ ಪಟ್ಟಿ ಬಿಡುಗಡೆ ಮಾಡಲಾಯಿತು

ಕಾಂಗ್ರೆಸ್ ಸಂಸದರು ಪ್ರತಿನಿಧಿಸುತ್ತಿರುವ ಶುಮಕೂರು ಲೋಕಸಭಾ ಕ್ಷೇತ್ರವನ್ನು ಮಿತ್ರ ಪಕ್ಷ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವ ನಿರ್ಧಾರ ಮನರ್ ಪರಿಶೀಲಿಸುವಂತೆ ಎಐಸಿಸಿ ಕೇಂದ್ರ ಚುನಾವಣಾ ಸಮಿತಿ ಹಾಗೂ ಪಕ್ಷದ ಹಿರಿಯ ನಾಯಕರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಒತ್ತಾಯಿಸಿದ್ದಾರೆ

ಲೋಕಸಭೆಯಲ್ಲಿನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಚರ್ಚಿಸಿದ್ದು ವಿಷಯ ಮನರ್ ಪರಿಶೀಲಿಸುವಂತೆ ಪಕ್ಷದ ಕೇಂದ್ರ ನಾಯಕರ ಮೇಲೆ ಒತ್ತಡ ತರುವಂತೆ ಮನವಿ ಮಾಡಿರುವುದಾಗಿ ಡಾ

ಪರಮೇಶ್ವರ್ ಹೇಳಿದರು

ತುಮಕೂರು ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡುವಂತೆ ಈಗಾಗಲೆ ಮುಖ್ಯಮಂತ್ರಿ ಮತ್ತು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ್ದು ಜೆಡಿಎಸ್ ರಾಷ್ಟೀಯ ಅಧ್ಯಕ್ಷ ಎಚ್

ದೇವೇಗೌಡರನ್ನೂ ಭೇಟಿ ಮಾಡಿ ಮನವಿ ಮಾಡುವುದಾಗಿ ಡಾ ಪರಮೇಶ್ವರ್ ಹೇಳಿದರು ಈ ಮಧ್ಯೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಮುದ್ದಹನುಮೇಗೌಡ ತಾವೂ ಸಹಾ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಮಾಡಿಕೊಂಡಿದ್ದು ಪಕ್ಷದ ಹೈಕಮಾಂಡ್ ತಮಗೇ ಟಿಕೆಟ್ ನೀಡುವ ವಿಶ್ವಾಸವಿದೆ ಎಂದು ತಿಳಿಸಿದರು

ಮುಂಬೈನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಅಸಾದುದ್ದೀನ್ ಒವೈಸಿ ನೇತೃಕ್ವದ ಮಜಿಲಿಸ್ ಇ ಇತೇಯಾದ್ ಉಲ್ ಮುಸ್ಲಿಮೀನ್ ಪಕ್ಷದೊಂದಿಗೆ ತಾವು ಕೈಜೋಡಿಸಿದ್ದು ವಂಚಿತ ಬಹುಜನ ಅಗಾದಿ ವೇದಿಕೆಯಡಿ ತಮ್ಮ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದರು ಏಳು ಪಂತದ ಲೋಕಸಭಾ ಚುನಾವಣೆಗೆ ಮೀಸಲಾದ ವಿದ್ಯುನ್ಮಾನ ಮತಯಂತ್ರಗಳು ಹಾಗೂ ವಿವಿ ಪ್ಯಾಟ್ಗಳನ್ನು ರವಾನಿಸುವ ವಾಪನಗಳು ಸಂಚರಿಸುವ ಮಾರ್ಗ ಗುರುತಿಸಲು ಜಿಪಿಎಸ್ ಸಾಧನ ಅಳವಡಿಕೆ ಕಡ್ಡಾಯ ಎಂದು ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ ಕಳೆದ ವರ್ಷ ಕೊನೆ ಭಾಗದಲ್ಲಿ ನಡೆದ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೆಲವು ವಿದ್ಯುವ್ಮಾನ ಮತಯಂತ್ರ ಹಾಗೂ ವಿವಿ ಪ್ಯಾಟ್ಗಳು ಹೋಟೆಲ್ ರಸ್ತೆ ಹಾಗೂ ಒಬ್ಬ ಶಾಸಕನ ಮನೆಯಲ್ಲಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈ ಕ್ರಮ ಕೈಗೊಂಡಿದೆ ಎಲ್ಲ ವಲಯ ಅಧಿಕಾರಿಗಳು ಕೊಂಡೊಯ್ಯುವ ಚುನಾವಣಾ ಮೀಸಲಾದ ಯಂತ್ರಗಳನ್ನು ರವಾನಿಸುವ ವಾಪನಗಳಿಗೆ ಜಿಪಿಎಸ್ ಪತ್ತೆ ಸಾಧನ ಅಳವಡಿಕೆ ಕಡ್ಡಾಯ ಎಂದು ಆಯೋಗ ತಿಳಿಸಿದೆ ಷೇರು ಮಾರುಕಟ್ಟೆಯಲ್ಲಿ ದರ ಸೂಜಿ ಮಾಹಿತಿಯನ್ನು ದುರ್ಬಳಕೆ ಮಾಡಿಕೊಳ್ಳದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಮಾರ್ಗದರ್ಶಿ ಸೂತ್ರ ಬಿಡುಗಡೆ ಮಾಡಿದೆ ಮಾರುಕಟ್ಟೆಯ ಷೇರುದಾರರು ವೈಯಕ್ತಿಕವಾಗಿ ಅಥವಾ ಗುಂಪಿನಲ್ಲಿ ಬೆಂಚ್ಮಾರ್ಕ್ ದರ ಅಥವಾ ಅನುಸೂಚಿತ ದರ ಮಾಹಿತಿಯನ್ನು ದುರ್ಬಳಕೆ ಮಾಡದಂತೆ ನಿಯಮ ರೂಪಿಸಲಾಗಿದೆ ನಿಯಮ ಉಲ್ಲಂಘಿಸಿ ಯಾರಾದರೂ ದುರ್ಬಳಕೆ ಮಾಡಿದಲ್ಲಿ ಅಂಥವರ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆರ್ಬಿಐ ಎಚ್ಚರಿಸಿದೆ

ದೆಹಲಿಯಲ್ಲಿ ನಿನ್ನೆ ಮಾಧ್ಯಮ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾರತದ ಅಭಿವೃದ್ಧಿ ಉತ್ತಮ ಆರೋಗ್ಯ ಸೇವೆ ಮತ್ತು ಶಿಕ್ಷಣ ಇತರ ಆದ್ಯತಾ ವಲಯಗಳಾಗಿವೆ ಎಂದರು ಗ್ರಾಮೀಣ ಪ್ರದೇಶ ಹಾಗೂ ನಗರ ಕೊಳಜೆ ಪ್ರದೇಶಗಳಲ್ಲಿ ಉತ್ತಮ ಗುಣಮಟ್ಟದ ಜೀವನಶೈಲಿ ಅಳವಡಿಸುವುದು ಮತ್ತು ಈ ಪ್ರದೇಶಗಳ ಜನರನ್ನು ನವ ಮಧ್ಯಮ ವರ್ಗಕ್ಕೆ ಸೇರಿಸುವುದು ಸರ್ಕಾರಿ ನೀತಿಗಳ ಮುಖ್ಯ ಗುರಿಯಾಗಲಿದೆ ಎಂದು ಅವರು ತಿಳಿಸಿದರು ಮಹಾರಾಷ್ಷದಲ್ಲಿ ನೀರಿನ ಕೊರತೆಯಿಂದ ತೀವ್ರ ಸಮಸ್ಯೆ ತಲೆದೋರಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಸ್ಯೆ ನಿವಾರಣೆಗೆ ಮುಂದಾಗಿವೆ ಎಂದು ಕೇಂದ್ರ ಜಲ ಸಂಪನ್ನೂಲ ಸಚಿವ ನಿತಿನ್ ಗಡ್ಡರಿ ಹೇಳಿದ್ದಾರೆ ಬಿಜೆಪಿ ಮತ್ತು ಶಿವಸೇನಾ ಪಕ್ಷಗಳ ಜಂಟಿ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು ನೀರಾವರಿ ಸಾಮರ್ಥ್ಯ ಹೆಚ್ಚಳ ಕ್ರಮದಿಂದ ಬರ ಪ್ರದೇಶಗಳಲ್ಲಿ ನೀರಿನ ಕೊರತೆ ನೀಗಿಸಲಾಗುತ್ತಿದೆ ಎಂದರು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಶಿವಸೇನಾ ಮೈತ್ರಿಕೂಟ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಸಚಿವರು ಶ್ಲಾಘಿಸಿದರು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರೊಂದಿಗೆ ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ಯೆವಿಸ್ ಲೀ ಡ್ರಿಯಾನ್ ನಿನ್ನ ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಆಸ್ತಿ ಮುಟ್ಟುಗೋಲು ಮಾಡಿಕೊಳ್ಳುವ ಫ್ರಾನ್ಸ್ ನಿರ್ಧಾರ ಕುರಿತು ವಿವರಿಸಿದರು ಮಲ್ವಾಮಾ ದಾಳಿಯ ಹೊಣೆಹೊತ್ತಿರುವ ಭಯೋತ್ಪಾದನಾ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್ ಆಸ್ತಿ ಮುಟ್ಟುಗೋಲು ಕುರಿತು ಫ್ರಾನ್ಸ್ ವಿದೇಶಾಂಗ ಸಚಿವರು ಮಾಹಿತಿ ನೀಡಿದ್ದಾರೆ ಆಲ್ಲದೇ ಮಸೂದ್ ಅಜರ್ ವಿರುದ್ಧದ ಕ್ರಮ ವಿಷಯವನ್ನು ಯೂರೋಪಿಯನ್ ಒಕ್ಕೂಟದಲ್ಲೂ ಪ್ರಸ್ತಾಪಿಸುವುದಾಗಿ ಫ್ರಾನ್ಸ್ ತಿಳಿಸಿದೆ ಎಂದು ವಿದೇಶಾಂಗ ಸಚಿವಾಲಯ ಟ್ವೀಟ್ ಮಾಡಿದೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಪ್ರಾನ್ಸ್ ಸದಾ ಭಾರತದ ಪರ ಇದೆ ಎಂದು ಅಲ್ಲಿನ ವಿದೇಶಾಂಗ ಸಚಿವರು ಭರವಸೆ ನೀಡಿರುವುದಾಗಿ ಸಚಿವಾಲಯ ತಿಳಿಸಿದೆ

ಕೆನ್ಯಾದ ನೈರೋಬಿಯಾದಲ್ಲಿ ನಿನ್ನೆ ನಡೆದ ವಿಶ್ವಸಂಸ್ಥೆಯ ಪರಿಸರ ಸಮ್ಮೇಳನದಲ್ಲಿ ಈ ಒಪ್ಪಂದಕ್ಕೆ ಎಲ್ಲ ಸದಸ್ಯ ರಾಷ್ಟಗಳು ಸಪಮತ ವ್ಯಕ್ತಪಡಿಸಿದ್ದು

ಈ ನಿಟ್ಟನಲ್ಲಿ ಪರಿಸರಕ್ಕೆ ಮಾರಕವಾಗುವ ಪ್ಲಾಸ್ಟಿಕ್ ಬ್ಯಾಗ್ ಕಪ್ ಮುಂತಾದ ವಸ್ತುಗಳ ಏಕೈಕ ಬಳಕೆಯನ್ನು ನಿಲ್ಲಿಸಲು ನಿರ್ಧರಿಸಲಾಗಿದೆ

ಅಭ್ರಾನಿಸ್ತಾನದ ಮೋಸ್ತ್ ಪಾಂತ್ವದಲ್ಲಿ ಸ್ಥಳೀಯ ಟಿವಿ ಪತ್ರಕರ್ತನನ್ನು ಪತ್ಯೆ ಮಾಡಲಾಗಿದೆ ದ್ವಿಚಕ್ರ ವಾಪನದಲ್ಲಿ ಬಂದ ಇಬ್ಬರು ಪಂತಕರು ಸ್ಥಳೀಯ ಜಮಾನ್ ಟಿವಿ ಮತ್ತು ರೇಡಿಯೋ ಪ್ರಕರ್ತನ ಮೇಲೆ ಗುಂಡಿನ ದಾಳಿ ನಡೆಸಿ ಪತ್ಯ ಮಾಡಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಕಳೆದ ವಾರ ಪೆಲ್ಮಂಡ್ ಪ್ರಾಂತ್ಕದಲ್ಲಿ ಕಾರ್ಬಾಂಬ್ ದಾಳಿ ನಡೆಸಿ ಮತ್ತೊಬ್ಬ ಪತ್ರಕರ್ತನನ್ನು ಪತ್ಯ ಮಾಡಲಾಗಿತ್ತು ಈ ಭಾಗದಲ್ಲಿ ತಾಲಿಬಾನ್ ಮತ್ತು ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದನಾ ಸಂಘಟನೆಗಳು ಸಕ್ರಿಯವಾಗಿದ್ದು ಪತ್ರಕರ್ತರನ್ನು ಗುರಿಯಾಗಿಸಿ ದಾಳಿ ನಡೆಸುತ್ತಿವೆ

ಅಮೆರಿಕದ ಮಿಯಾಮಿಯಲ್ಲಿ ನಿನ್ನೆ ನಡೆದ ಫೀಫಾ ಸಮಿತಿ ಸಭೆಯ ನಂತರ ಅಧ್ಯಕ್ಷ ಗಿಯಾನಿ ಇನ್ಫ್ಕಾಂಟಿನೋ ಭಾರತ ಮಹಿಳಾ ವಿಶ್ವಕಪ್ ಪಂದ್ಯಾವಳಿ ಆಯೋಜಿಸಲಿದೆ ಎಂದರು ಅಖಿಲ ಭಾರತ ಋಟ್ದಾಲ್ ಫೆಡರೇಷನ್ ಮಹಾ ಕಾರ್ಯದರ್ಶಿ ಕುಶಾಲ್ ದಾಸ್ ವಿಶ್ವಕಪ್ ಆಯೋಜಿಸುವ ಪಕ್ಕನ್ನು ಭಾರತಕ್ಕೆ ನೀಡಿರುವುದು ಸ್ವಾಗತಾರ್ಪ

ಮುಕ್ತಾಯ